ನಂತರ ಅವರ ಕೋರಿಕೆಯಂತೆ ಸಭಾಧ್ಯಕ್ಷ ಕೆ

ರಮೇಶ್ ಕುಮಾರ್ ಪ್ರಸ್ತಾವವನ್ನು ಸದನದ ಧ್ವನಿಮತಕ್ಕೆ ಹಾಕಿದರು ಧ್ವನಿಮತದಲ್ಲಿ ವಿಶ್ವಾಸಮತ ಯಾಜನೆಗೆ ಸೋಲುಂಟಾಯಿತು ನಂತರ ಅದನ್ನು ಮತಎಣಿಕೆಗೆ ಒತ್ತಾಯಿಸಿದ್ದರಿಂದ ಸಭಾಧ್ಯಕ್ಷರು ಪಕ್ಷವಾರು ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭಿಸಿದ್ದಾರೆ

ಕುಮಾರಸ್ವಾಮಿ ವಿಶ್ವಾಸಮತ ಯಾಜನೆಗೆ ವಿಳಂಬ ಮಾಡಲಾಗುತ್ತಿದೆ ಎಂಬ ಭಾವನೆ ಸದನದ ಒಳಗೆ ಮತ್ತು ಹೊರಗೆ ಮೂಡಿದೆ ಇದಕ್ಕಾಗಿ ರಾಜ್ಯದ ಜನರ ಕ್ಷಮೆ ಕೋರುತ್ತೇನೆ ಯಾವುದೇ ಘಟನೆಯಿಂದ ನನಗೆ ಆತಂಕವಾಗುವುದಿಲ್ಲ ನಮ್ಮದು ರೈತ ಕುಟುಂಬ ನಾವು ಇಲ್ಲಗೆ ಬಂದಿರುವುದೇ ರೈತರಿಂದ ಎಂದು ಹೇಳಿದರು ನಮ್ಮ ಕುಟುಂಬದ ಮೇಲೆಯೂ ಸಾರ್ವಜನಿಕವಾಗಿ ಪಗುರವಾಗಿ ಮಾತನಾಡಲಾಗುತ್ತಿದೆ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ಮಾಧ್ಯಮಗಳು ಸಲ್ಲದ ವಿಷಯಗಳನ್ನು ಪ್ರಜಾರ ಮಾಡುತ್ತಿವೆ ಎಂದು ಅವರು ಟೀಕಿಸಿದರು ಅಧಿಕಾರಕ್ಕಾಗಿ ಅಂಟಿಕೊಂಡಿಲ್ಲ ಸಂತೋಷದಿಂದ ಅಧಿಕಾರ ತ್ಯಜಿಸುತ್ತೇನೆ ವಚನ ವಚನ ಭ್ರಷ್ಟ ಎಂದು ಕರೆಯಬೇಡಿ ಅಭದ್ರ ಸರ್ಕಾರ ಎಂಬ ಮಾತು ಸರ್ಕಾರ ರಚನೆ ಸಂದರ್ಭದಲ್ಲೇ ಕೇಳಿಬಂದಿತು ಆದರೂ ಸ್ವಿರ ಸರ್ಕಾರ ನೀಡಲು ಪ್ರಯತ್ನ ಪಟ್ಟೆ ಎಂದು ಅವರು ತಿಳಿಸಿದರು ಹಿಂದಿನ ಸರ್ಕಾರದ ಯಾವುದೇ ಯೋಜನೆಗಳನ್ನು ಮೊಟಕುಗೊಳಿಸಲಿಲ್ಲ

ಇದಕ್ಕೂ ಮುನ್ನ ಮಾತನಾಡಿದ ಸಚಿವ ಡಿ

ಶಿವಕುಮಾರ್ ಪಕ್ಷಾಂತರ ಪಿಡುಗಿಗೆ ಸ್ಪಷ್ಟ ಪರಿಹಾರ ಕಂಡುಕೊಳ್ಳಬೇಕಿದೆ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಇದಕ್ಕೆ ಮುನ್ನುಡಿ ಬರೆಯಲಿ ಎಂದು ತಿಳಿಸಿದರು ಸುದ್ದಿ ಮಾಧ್ಯಮಗಳಲ್ಲಿ ರಾಜಕಾರಣಿಗಳನ್ನು ದುಷ್ಟ ವ್ಯಕ್ತಿಗಳಂತೆ ಬಿಂಬಿಸಲಾಗುತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತೀರಾ ಅಪಾಯದಲ್ಲಿದೆ ಇಂದಿನ ಪಿಡುಗಿಗೆ ಒಂದು ನಿರ್ದಿಷ್ಟ ಪರಿಹಾರ ಕಂಡುಕೊಳ್ಳದೆ ಬೇರೆ ಮಾರ್ಗವಿಲ್ಲ ಸದನದ ಹಿರಿಯ ಸದಸ್ಕರಲ್ಲಿ ಒಬ್ಬರಾಗಿದ್ದ ಎಚ್ ವಿಶ್ವನಾಥ್ ಸಹಾ ವ್ಯವಸ್ಥೆಯ ವಿರುದ್ಧ ಹೋಗಿರುವುದು ಬೇಸರ ತಂದಿದೆ ಎಂದು ಅವರು ಹೇಳಿದರು

ಪ್ರತಿಪಕ್ಷ ನಾಯಕ ಗುಲಾಂ ನಬಿ ಆಜಾದ್ ಪ್ರಧಾನಿ ನರೇಂದ್ರ ಮೋದಿ ಈ ವಿಷಯ ಕುರಿತಂತೆ ಸ್ಪಷ್ಪಪಡಿಸಬೇಕು ಎಂದು ಆಗ್ರಹಿಸಿದರು ಈ ಪಂತದಲ್ಲಿ ಉಪಸಭಾಪತಿ ಪರಿವಂಶ್ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಸದನದಲ್ಲಿ ಹೇಳಿಕೆ ನೀಡಿದ್ದಾರೆ ಹಾಗಾಗಿ ಬೇರೆ ಕಲಾಪಗಳನ್ನು ಕೈಗೆತ್ತಿಕೊಳ್ಳಬಹದು ಎಂದರು ಆದರೆ ಇದನ್ನು ವಿರೋಧಿಸಿದ ಕಾಂಗ್ರೆಸ್ ಎಡಪಕ್ಷಗಳು ತೃಣಮೂಲ ಕಾಂಗ್ರೆಸ್ ಮತ್ತಿತರ ಪಕ್ಷಗಳ ಸದಸ್ಯರು ಸಭಾತ್ಯಾಗ ನಡೆಸಿದರು ಇದಕ್ಕೂ ಮುನ್ನ ಸಭಾನಾಯಕ ಥಾವರ್ಚಂದ್ ಗೆಹ್ಲೋಟ್ ವಿದೇತಾಂಗ ಸಚಿವರು ವಿಷಯ ಕುರಿತಂತೆ ಹೀಗಾಗಲೇ ಸ್ಪಷ್ಷಪಡಿಸಿರುವುದರಿಂದ ಪ್ರಧಾನಮಂತ್ರಿ ಹೇಳಿಕೆ ನೀಡಬೇಕೆಂಬ ಪ್ರತಿಪಕ್ಷಗಳ ಬೇಡಿಕೆಯನ್ನು ತಿರಸ್ಥರಿಸಿ ಪ್ರತಿಪಕ್ಷಗಳು ಕಲಾಪವನ್ನು ಅಡ್ಡಿಪಡಿಸಬಾರದು ಎಂದು ಮನವಿ ಮಾಡಿದರು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾತ್ ಜಾವಡೇಕರ್ ಸದನದಲ್ಲಿ ಪ್ರತಿಪಕ್ಷಗಳ ಗದ್ದಲ ಕೋಲಾಹಲ ದೇತ ಸೇವೆಗೆ ಮಾಡಿದ ಅಪಚಾರ ಎಂದು ದೂರಿದರು ಕಾಂಗ್ರೆಸ್ನ ಆನಂದ್ ಶರ್ಮಾ ಸರ್ಕಾರದ ಉತ್ತರಕ್ಕೆ ಪ್ರತಿಪಕ್ಷಗಳಿಗೆ ಸಮಾಧಾನವಿಲ್ಲ ಪ್ರಧಾನಿ ಸದನಕ್ಕೆ ಆಗಮಿಸಬೇಕು ಸೂಕ್ತ ಸ್ವಷ್ಷನೆ ನೀಡಬೇಕು ಎಂದು ಒತ್ತಾಯಿಸಿದರು ಕಾಂಗ್ರೆಸ್ ಎಡಪಕ್ಷಗಳು ಟಿಎಂಸಿ ಎಸ್ಪಿ ಆಮ್ ಅದ್ನಿ ಪಕ್ಷ ಮಕ್ತಿತರ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು

ರಾಷ್ಷೀಯ ಪೌರತ್ವ ನೋಂದಣಿಯಲ್ಲಿ ಕೆಲವರನ್ನು ತಪ್ಪಾಗಿ ಸೇರ್ಪಡೆಗೊಳಿಸಲಾಗಿದ್ದು ಕೆಲವರನ್ನು ಹೊರಗುಳಿಸಲಾಗಿದೆ ಇವುಗಳನ್ನು ಪತ್ತೆ ಹಚ್ವಲು ಮಾದರಿ ಮರುಪರಿಶೀಲನೆಗೆ ಕೇಂದ್ರ ಹಾಗೂ ಅಸ್ಲಾಂ ಸರ್ಕಾರ ಅನುಮತಿ ಕೋರಿತ್ತು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೊಯ್ ಹಾಗೂ ನ್ಯಾಯಮೂರ್ತಿ ಆರ್

ನಾರೀಮನ್ ಅವರನ್ನೊಳಗೊಂಡ ನ್ಯಾಯಪೀಠ ಈ ಆದೇಶ ಹೊರಡಿಸಿದ್ಲು ಅಸ್ಸಾಂ ರಾಷ್ಲೀಯ ಪೌರತ್ತ ನೋಂದಣಿ ಸಮನ್ತಯಾಧಿಕಾರಿ ಪ್ರತೀಕ್ ಹಜೇಲ ಸಲ್ಲಿಸಿದ್ದ ವರದಿಗಳನ್ನು ಸಮ್ಮತಿಸಿದೆ

ಬಾಂಗ್ಲಾದೇಶದ ಗಡಿ ಜಿಲ್ಲೆಗಳಲ್ಲಿ ನುಸುಳುಕೋರರು ರಾಷ್ಷೀಯ ಪೌರತ್ವ ನೋಂದಣಿಯಲ್ಲಿ ಅಕ್ರಮವಾಗಿ ಸೇರ್ಪಡೆಗೊಂಡಿದ್ದಾರೆ ಎಂಬ ಗ್ರಹಿಕೆಯನ್ನು ನಿವಾರಿಸಲು ಮಾದರಿ ಮರುಪರಿಶೀಲನೆ ನಡೆಸಲು ಅವಕಾಶ ನೀಡಬೇಕೆಂದು ಮನವಿ ಸಲ್ಲಿಸಿದ್ದವು